ಸರ್ವರಿಗೂ ಶುದ್ದ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ಇದಕ್ಕಾಗಿ ಹರ್ ಫರ್ ಜಲ್ ಕಾರ್ಯಕ್ರಮ ಅನುಷ್ಠಾನ ಬಜೆಟ್ನಲ್ಲಿ ಘೋಷಣೆ

ಸಕಲೇಶಪುರ ಸುಬ್ರಹ್ಮಣ್ಯ ಘಾಟಿ ಪ್ರದೇಶದಲ್ಲಿ ಭಾರೀ ಮಳೆ ಹಲವು ರೈಲುಗಳ ಮಾರ್ಗ ಬದಾಲಾವಣೆ

ಆರ್ಥಿಕ ಅಭಿವೃದ್ದಿಗೆ ಹತ್ತು ಅಂಶಗಳ ಮುನ್ನೋಟವನ್ನು ಮಧ್ಯಂತರ ಬಜೆಟ್ನಲ್ಲಿ ಪ್ರಕಟಿಸಲಾಗಿತ್ತು ದೇಶದ ಜನತೆ ಕೇಂದ್ರ ಸರ್ಕಾರದಲ್ಲಿ ರಾಷ್ಟೀಯ ಭದ್ರತೆ ಹಾಗೂ ಅರ್ಥಿಕ ಪ್ರಗತಿಯ ವಿಶ್ವಾಸ ಹೊಂದಿದ್ದು ಎನ್ಡಿಎ ಸರ್ಕಾರವನ್ನು ಸತತ ಎರಡನೇ ಅವಧಿಗೆ ಅಧಿಕಾರಕ್ಕೆ ತಂದಿದೆ ಜನತೆಯ ಆಶೋತ್ತರಗಳನ್ನು ಈಡೇರಿಸಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ತಿಳಿಸಿದರು

ರೈಲು ಸೌಲಭ್ಯ ಹೆಚ್ಚಳಕ್ಕೆ ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಅವರು ಹೇಳಿದರು ದೇಶದ ಸಾರಿಗೆ ಸೌಕರ್ಯ ಅಭಿವೃದ್ದಿ ಹಾಗೂ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಅಂತರ ಕಡಿಮೆ ಮಾಡುವಲ್ಲಿ ಭಾರತ್ ಮಾಲಾ ಸಾಗರ್ ಮಾಲಾ ಮತ್ತು ಉಡಾನ್ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ರಾಷ್ಟೀಯ ಅನಿಲ ಜಾಲ ವಿಮಾನ ನಿಲ್ದಾಣಗಳ ನಿರ್ಮಾಣ ಮತ್ತು ಜಲ ಮೂಲಗಳ ಜಾಲ ನಿರ್ಮಾಣಕ್ಕೆ ನೀಲಿ ನಕಾಶೆ ಸಿದ್ದಪಡಿಸಲಾಗುವುದು ವಿದ್ಯುತ್ ವಲಯ ಮತ್ತು ಮೂಲಸೌಕರ್ಯ ಸುಧಾರಣೆಗೆ ಸದ್ಯದಲ್ಲೇ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ಅವರು ಹೇಳಿದರು ಭಾರತ್ ಮಾಲಾ ಯೋಜನೆಯ ಎರಡನೇ ಹಂತದಲ್ಲಿ ರಸ್ತೆಗಳ ಅಭಿವೃದ್ದಿಗೆ ರಾಜ್ಯ ಸರ್ಕಾರಗಳಿಗೆ ಸಹಾಯ ನೀಡಲಾಗುವುದು

ವಿಮಾನಯಾನ ಮಾಧ್ಯಮ ಮತ್ತು ವಿಮಾ ವಲಯ ಸೇರಿದಂತೆ ಆಯ್ದ ಕ್ಷೇತ್ರಗಳಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಸರಳೀಕರಣ ನೀತಿಯನ್ನು ಅನುಸರಿಸಲಾಗುವುದು ಎಂದು ಅವರು ಹೇಳಿದರು

ವಿದೇಶಿ ಬಂಡವಾಳ ಹೂಡಿಕೆಯನ್ನು ಸ್ನೇಹಪರವಾಗಿಸುವಲ್ಲಿ ಕೆವೈಸಿ ನಿಯಮಗಳನ್ನು ಸರಳೀಕರಣಗೊಳಿಸಲು ಸರ್ಕಾರ ಉದ್ದೇಶಿಸಿದೆ ಉಚಿತ ಎಲ್ಪಿಜಿ ಹಾಗೂ ವಿದ್ಯುಚ್ಚಕ್ತಿ ಸಂಪರ್ಕ ಯೋಜನೆ ಗ್ರಾಮೀಣ ಭಾರತವನ್ನು ಸ್ದಿತ್ಯಂತರಗೊಳಿಸಿದೆ

ಹಳ್ಳಿಗಳು ಬದಜನತೆ ಹಾಗೂ ರೈತರು ಮುಖ್ಯವಾಹಿನಿಗೆ ತರುವಲ್ಲಿ ಸಹಾಯಕವಾಗುವಂತಹ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು

ಕೃಷಿ ವಲಯದಲ್ಲಿ ಮೂಲಸೌಕರ್ಯ ವೃದ್ದಿಗೆ ಹೆಚ್ಚು ಬಂಡವಾಳ ಹೂಡಿಕೆಯ ಉದ್ದೇಶವನ್ನು ಹೊಂದಿದ್ದು ಈ ದಿಸೆಯಲ್ಲಿ ಖಾಸಗಿ ಸಹಭಾಗಿತ್ವದ ಕುರಿತು ಚೆಂತನೆ ನಡೆದಿದೆ ಹತ್ತು ಸಾವಿರ ಹೊಸ ರೈತ ಉತ್ಪಾದನಾ ಸಂಘಟನೆಗಳನ್ನು ಸ್ವಾಪಿಸಲಾಗುವುದು ಶೂನ್ಯ ಬಂಡವಾಳ ಕೃಷಿ ರೈತರಿಗೆ ಮಾದರಿಯಾಗಿದ್ದು ಇದರಿಂದ ರೈತರ ಆದಾಯ ದ್ವಿಗುಣಗೊಳಿಸಲು ನೆರವಾಗಲಿದೆ ಎಂದು ಹೇಳಿದ್ದಾರೆ

ದ್ವಿದಳಧಾನ್ಯ ಹಾಗೂ ಎಣ್ಣೆ ಕಾಳುಗಳ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬಿಯಾಗಲು ರೈತರ ಶ್ರಮ ಕಾರಣವಾಗಿದೆ ಎಂದು ಹಣಕಾಸು ಸಚಿವರು ಮೆಚ್ಚುಗೆ ವ್ಯಕ್ತಪದಿಸಿದರು

ಪ್ರತಿ ಹಳ್ಳಿಯಲ್ಲಿ ಫನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಸ್ಥಾಪನೆಯನ್ನು ಸ್ವಚ್ವ ಭಾರತ ವ್ಯಾಪ್ತಿಗೆ ಒಳಪಡಿಸಲು ಉದ್ಲೇಶಿಸಲಾಗಿದೆ ಈ ವರ್ಷದ ಅಕ್ಕೋಬರ್ ವೇಳೆಗೆ ಸ್ವಚ್ಚ ಭಾರತ ಗುರಿ ಸಾಧಿಸಲಾಗುವುದು

ನಗರ ಹಾಗೂ ಹಳ್ಳಿಗಳ ಸ್ಥಿತಿ ಉತ್ತಮಪದಿಸುವಲ್ಲಿ ತ್ವರಿತ ನಗರೀಕರಣ ಸವಾಲಾಗಿದ್ದು ಈ ದಿಸೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಅನುಷ್ಟಾನಗೊಳಿಸಲಾಗಿದೆ

ವಿದೇಶಿ ವಿದ್ಯಾರ್ಥಿಗಳನ್ನು ಆಕರ್ಷಿಸಲು ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಖೇಲೋ ಇಂಡಿಯಾ ಯೋಜನೆಯಡಿ ರಾಷ್ಟೀಯ ಕ್ರೀಡಾ ಶಿಕ್ಷಣ ಮಂಡಳಿ ಸ್ವಾಪಿಸಲಾಗುವುದು ಎಂದು ಅವರು ತಿಳಿಸಿದರು ಹಲವು ಕಾರ್ಮಿಕ ಕಾನೂನುಗಳನ್ನು ಒಗ್ಗೂಡಿಸಿ ನಾಲ್ಕು ಕಾರ್ಮಿಕ ನೀತಿ ಸಂಹಿತೆಗಳನ್ನು ತರಲಾಗುವುದು ನವೋದ್ಯಮಗಳನ್ನು ದೃಷ್ಟಿಯಲ್ಲಿಟ್ಟುಕೊಂದು ಹೊಸ ಟಿವಿ ಕಾರ್ಯಕ್ರಮ ರೂಪಿಸುವುದು ಸರ್ಕಾರದ ದೃಷ್ಟಿಯಲ್ಲಿದೆ ಇದಕ್ಕಾಗಿ ವಿಶೇಷ ದೂರದರ್ಶನ ವಾಹಿನಿ ಸ್ಥಾಪಿಸಲಾಗುವುದು